ಅಕ್ವತ್ತನಾರಾಯಣ ಮಾಹಿತಿ

ರಾಜ್ಣ ಸರ್ಕಾರ ಶೀಘವೇ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರಲಿದ್ದು ಇದರಲ್ಲಿ ಮಹಿಳೆಯರಿಗೆ ವಿಶೇಷ ವಿನಾಯಿತಿ ರಿಯಾಯಿತಿ ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಕರ್ನಟಕ ವಾಣಿದ್ಯ ಮತ್ತು ಕೈಗಾರಿಕಾ ಮಹಾ ಸಂಸ್ಥೆ ಎಫ್

ಐ ವತಿಯಿಂದ ವಿರ್ಪಡಿಸಿದ್ದ ಮಹಿಳಾ ಉದ್ವಿಮೆದಾರರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಮಹಿಳಾ ಉದ್ಯಮಿಗಳಿಗೆ ಪೂರಕ ವಾತಾವರಣವಿದೆ

ಐ ಕೂಡ ಈ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮಹಿಳಾ ಉದ್ಯಮಕ್ಕೆ ಅಗತ್ಯವಿರುವ ಇನ್ನಷ್ಟು ಕಾರ್ಯಕ್ರಮಗಳನ್ನು ಹೊಸ ಕೈಗಾರಿಕಾ ನೀತಿಯಲ್ಲಿ ಸೇರಿಸಲು ಸಲಹೆ ನೀಡಿದರೆ ಪರಿಗಣಿಸಲಾಗುವುದು ಎಂದರು

ಸ್ವಸಹಾಯ ಸಂಘಗಳಿಗೆ ರಾಷ್ಟೀಕೃತ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಒದಗಿಸಲು ತ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು ಸಂಶೋಧನೆ ಮತ್ತು ಆವಿಷ್ಕಾರಗಳ ಮೂಲಕ ಆರೋಗ್ಯ ಸೇವೆಯ ಗುಣಮಟ್ಟ ಹೆಚ್ಚಿಸುವ ನಿಟ್ಟನಲ್ಲಿ ಬೆಂಗಳೂರಿನ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಉತ್ಕೃಷ್ಣ ಕೇಂದ್ರ ಸ್ಥಾಪಿಸಲಾಗುವುದು ಎಂದು ಮಾಹಿತಿ ತಂತ್ರಜ್ಞಾನ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ

ಅಶ್ವಕ್ತನಾರಾಯಣ್ ತಿಳಿಸಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಬೆಂಗಳೂರು ತಾಂತ್ರಿಕ ಶೃಂಗ ಸಭೆಯಲ್ಲಿ ಮಾತನಾಡಿದ ಅವರು ತಂತ್ರಜ್ಞಾನದಲ್ಲಿ ನಾವು ವಿಕ್ವಮಟ್ಟದಲ್ಲಿ ಉನ್ನತ ಸ್ವಾನದಲ್ಲಿದಲ್ಲಿದ್ದೇವೆ ವೈದ್ಯಕೀಯ ಕ್ಷೇತ್ರದಲ್ಲೂ ಮತ್ತಪ್ಪು ಎತ್ತರಕ್ಕೆ ಏರಬೇಕು ಎಂಬ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ಜೈವಿಕ ತಂತ್ರಜ್ಞಾನ ಬಳಸಿಕೊಂಡು ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಬಹುದು ದಿಪಧ ವಂಶವಾಹಿ ಚಿಕಿತ್ಸೆ ಮೆಡಿಕಲ್ ಇಂಜಿನಿಯರಿಂಗ್ ಮುಂತಾದ ಕ್ಷೇತ್ರಗಳಲ್ಲಿ ನಡೆಯುವ ಸಂಶೋಧನೆಗೆ ಉತ್ತೃಷ್ಟ ಕೇಂದ್ರ ಸಹಕಾರಿಯಾಗಲಿದೆ ಎಂದರು ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಕೇರಳ ಸರ್ಕಾರದ ಮಾದರಿಯಂತೆ ಡಿಸೆಂಬರ್ ಮಾಹೆಯ ವೇಳೆಗೆ ವಾಟರ್ಬೆಲ್ ಪರಿಕಲ್ಪನೆಯನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಲಾಗುವುದು ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಖಾತೆ ಸಚಿವ ಎಸ್ ಸುರೇಶ್ಕುಮಾರ್ ತಿಳಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲ್ಲೂಕಿನ ಕಾಡಂಚನ ಗ್ರಾಮಗಳ ಶಾಲೆಗಳಗೆ ಭೇಟಕೊಟ್ನು ಅಲ್ಲಿನ ಸ್ಯಿತಿಗತಿ ಪರಿಶೀಲನೆ ನಂತರ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಎಲ್ಲಾ ತಾಲೆಯ ಮಕ್ಕಳು ಕಡ್ನಾಯವಾಗಿ ತಮ್ಮ ಚೀಲಗಳಲ್ಲಿ ನೀರನ್ನು ಕೊಂಡೊಯ್ಯುವುದಿಲ್ಲ ಸಮಯಕ್ಕೆ ಸರಿಯಾಗಿ ದಾಹವಾದಾಗ ಮಕ್ಕಳು ನೀರು ಕುಡಿಯದಿದ್ದರೆ ದೈಹಿಕ ಹಾಗೂ ಮಾನಸಿಕ ಸಮಸ್ಥೆಯಿಂದ ಬಳಲುತ್ತಾರೆ ಇದರಿಂದ ಮಕ್ಕಳು ಏಕಾಗ್ರಚಿತ್ತದಿಂದ ಪಾಠ ಪ್ರವಚನಗಳನ್ನು ಆಲಿಸಲು ತೊಂದರೆಯಾಗುತ್ತದೆ ಇದನ್ನು ಮನಗಂಡ ಕೇರಳ ಸರ್ಕಾರವು ಅಲ್ಲಿನ ಎಲ್ಲಾ ತಾರೆಗಳಲ್ಲಿ ನೀರಿನ ಗಂಟೆ ಅನುಷ್ಠಾನಗೊಳಿಬಿದೆ ಈ ಬಗ್ಗೆ ಸಾರ್ವಜನಿಕರು ಪೋಷಕರು ಶಿಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ಷವಾದ ಹಿನ್ನಲೆ ಇದನ್ನು ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಲು ಚಿಂತನೆ ನಡೆಸಿದ್ದೇವೆ ಎಂದರು

ಅಥಣಿ ಕಾಗವಾಡ ಗೋಕಾಕ್ ಯಲ್ಲಾಪುರ ಹಿರೇಕೆರೂರು ವಿಜಯನಗರ ಚಿಕ್ಕಬಳ್ಳಾಪುರ ರಾಣಿಬೆನ್ನೂರು ಶಿವಾಜಿನಗರ ಕೆಆರ್ ಪುರಂ ಮಹಾಲಕ್ಷ್ಮಿ ಬಡಾವಣೆ ಯಶವಂತಪುರ ಹೊಸಕೋಟೆ ಕೆಆರ್ ಪೇಟೆ ಮತ್ತು ಹುಣಸೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದ್ದು ಬಹುತೇಕ ಎಲ್ಲಾ ಕ್ಷೇತಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟದೆ

ಎಸ್

ನಾಮಪತ್ರ ಪರಿಶೀಲನೆ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳ ನಾಯಕರು ಬಿರುಸಿನ ಪ್ರಚಾರ ಕಾರ್ಯದಲ್ಲಿ ತೊಡಗಲಿದ್ದಾರೆ ಉಪಚುನಾವಣಾ ಕಣದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆಯುತ್ತಿವೆ ಬಂಡಾಯ ಅಭ್ವರ್ಥಿಗಳಿಂದ ಮತ ವಿಭಜನೆ ಭೀತಿಯಲ್ಲಿರುವ ಬಿಜೆಪಿ ಅಭ್ವರ್ಥಿಗಳ ಮನವೊಲಿಸುವ ಕಡೆಯ ಕಸರತ್ತು ನಡೆಸಿದೆ ನಾಮಪತ್ರ ಹಿಂಪಡೆಯಲು ನಾಳೆ ಕಡೆಯ ದಿನವಾಗಿದ್ದು ಉಪಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಭಿನ್ನಮತ ಸಾರಿ ನಾಮಪತ್ರ ಸಲ್ಲಿಸಿರುವವರನ್ನು ಮನವೊಲಿಸಿ ನಾಮಪತ್ರ ಹಿಂಪಡೆಯಲು ಮಾತುಕತೆ ನಡೆಸುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪಕ್ಷದ ಪ್ರಮುಖರಿಗೆ ಸೂಚನೆ ನೀಡಿದ್ದಾರೆ ಈ ಮಧ್ಯೆ ಪಕ್ಷ ವಿರೋಧಿ ಚಟುವಟಕೆ ನಡೆಸಿದ ಹಿನ್ನೆಲೆ ಹೊಸಕೋಟೆ ಉಪಚುನಾವಣೆಯ ಪಕ್ಷೇತರ ಅಭ್ಯರ್ಥಿ ಶರತ್ ಬಜ್ಜೇಗೌಡ ಅವರನ್ನು ಬಿಜೆಪಿಯಿಂದ ತತ್ ಕ್ಷಣವೇ ಜಾರಿಯಾಗುವಂತೆ ಉಚ್ಛಾಟಸಲಾಗಿದೆ ಅವರ ಜೊತೆ ಯಾರಾದರೂ ಗುರುತಿಸಿಕೊಂಡರೆ ಅವರನ್ನೂ ಸಹ ಪಕ್ಷದಿಂದ ಹೊರ ಹಾಕಲಾಗುವುದು ಎಂದೂ ಎಚ್ಡರಿಸಲಾಗಿದೆ

ಅಗತ್ಯ ಹಾಗೂ ಕಾನೂನು ಸುವ್ಧವಸ್ಥೆಗೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರ ವಿನಿಮಯ ಮಾಡಿಕೊಳ್ಳಿ ಎಂದು ಆಯೋಗ ಸೂಚನೆ ನೀಡಿದೆ ಪ್ರತಿ ಪಕ್ಷಗಳು ಯಾವ ಯಾವ ಕಾರ್ಯತಂತ್ರಗಳನ್ನು ರೂಪಿಸುತ್ತವೆ ಎಂಬುದರ ಕುರಿತು ಮುಖ್ಯಮಂತ್ರಿಗೆ ಮಾಹಿತಿ ನೀಡಿದರೆ ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನ ನಡೆಯಲು ಸಾಧ್ಯವಿಲ್ಲ

ಭರದ ಿದ್ದತೆಗಳು ನಡೆಯುತ್ತಿವೆ

ಇಂದು ಆರಂಭಗೊಳ್ಳಲಿರುವ ಅಂತಾರಾಷ್ಟೀಯ ಚಿತ್ರೋತ್ಸವ ಯುರೋಪ್ ನ ಬ್ಲಾತ ನಿರ್ದೇಶಕ ಸಾಕ್ಷ್ಮಚಿತ್ರಕಾರ ಗೋರಾನ್ ಪಾಸ್ಕಲ್ ಜೆವಿಕ್ ಅವರ ಡೆಸ್ಟ್ರೆಟ್ ದ ಫಾಗ್ ಸಿನಿಮಾ ಪ್ರದರ್ಶನದ ಮೂಲಕ ಚಾಲನೆ ದೊರೆಯಲಿದೆ ಬರ್ಲಿನ್ ವೆನಿಸ್ ಟೋರಾಂಟೋ ಸ್ಥಾನ್ ಸೆಬಾಸ್ಟಿಯನ್ ಸೇರಿದಂತೆ ಅಂತಾರಾಷ್ಟೀಯ ಚಿತ್ರೋತ್ಸವಗಳಲ್ಲಿ ಈ ಚಿತ್ರ ಪ್ರದರ್ಶನ ಕಂಡಿದೆ

ಸತ್ಯಜಿತ್ರಾಯ್ ಅವರ ಬಂಗಾಳಿ ಚಿತ್ರ ಗೋಪಿ ಗ್ಯಾನೆ ಬಗಾ ಬ್ಯಾನೆ ರಾಜೇಶ ಖನ್ನಾ ಅವರ ಆರಾಧನಾ ಈ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳಲಿವೆ ಹೆಸರಾಂತ ಚಲನಚಿತ್ರ ನಟ ರಜನಿಕಾಂತ ಅವರಿಗೆ ಸುವರ್ಣ ಮಹೋತ್ಸವ ಚಿತ್ರೋತ್ಸವದ ವಿಶೇಷ ಪ್ರಶ್ತಿ ನೀಡಲಾಗುತ್ತಿದೆ

ಚಲನಚಿತ್ರ ರಂಗದಲ್ಲಿ ಉತ್ತಮ ಸಾಧನೆಗೈದ ಕಲಾವಿದರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಪುರಸ್ಕರಿಸುವುದು ಚಿತ್ರೋತ್ಸವದ ವಿಶೇಷವಾಗಿದ್ದು ಈ ಬಾರಿಯ ಜೀವಮಾನ ಸಾಧನೆ ಪ್ರಶಸ್ತಿಗೆ ಫ್ರೆಂಚ್ ನಟಿ ಇಸಬೆಲ್ಲ ಹುಪರ್ಟ್ ಆಯ್ಕೆಯಾಗಿದ್ದಾರೆ ಕನ್ನಡದ ಸುಪ್ರುದ್ಧ ಕಾದಂಬರಿಕಾರ ನಾಟಕಕಾರ ರಂ ಶಾ ಲೋಕಾಪುರ ಇನ್ನಿಲ್ಲ

ಸುಧಾ ಯುಗಾದಿ ಕಾದಂಬರಿ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪಡೆದಿದ್ದ ಸಾವಿತ್ರಿ ಹಾಗೂ ತಾಯಿ ಸಾಹೇಬ ಈ ಎರಡೂ ಕಾದಂಬರಿಗಳು ಚಲನಚಿತ್ರವಾಗಿ ರಾಷ್ಟೀಯ ಅಂರಾರಾಷ್ಟೀಯ ಮಟ್ಟದಲ್ಲಿ ಗೌರವ ಪಡೆದಿದ್ದವು

ಶಾ ಅವರು ಅನಂತಮೂರ್ತಿಯವರ ಸಂಸ್ಕಾರ ಮತ್ತು ಶಿವರಾಮ ಕಾರಂತರ ಮರಳ ಮಣ್ಣಿಗೆ ಕಾದಂಬರಿಗಳನ್ನು ಮರಾಠಿಗೆ ಅನುವಾದ ಮಾಡಿದ್ದಾರೆ

ಗ ಕಾನಿಟ್ನರರ ಪ್ರಸಿದ್ದ ಮರಾಠಿ ಕಾದಂಬರಿ ಹೋರಪಳವನ್ನು ಅಗ್ಮಿದಿವ್ನ ಹೆಸರಿನಿಂದ ಕನ್ನಡಕ್ಕೆ ತಂದಿದ್ದಾರೆ

ಶಾ ಅವರು ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿಸಿರುವ ತುಕಾರಾಂ ಅವರ ಜ್ವಾನೇಶ್ವರಿ ಕೃತಿಯು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ ಪಡೆದಿದೆ